ಅಮೆರಿಕದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿ ಅಂತ್ಯ ಗುರಿಯನ್ನಿಟ್ಟುಕೊಂಡು ಪರಮಾಣು ನಿಶಸ್ತೀಕರಣಕ್ಕೆ ಮೊದಲ ಗಡುವು ನೀಡಿದ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್

ನೀತಿ ಆಯೋಗ ಆಯೋಜಿಸಿರುವ ಎರಡು ದಿನಗಳ ಈ ಶೃಂಗಸಭೆ ಭಾರತೀಯ ನಗರಗಳನ್ನು ಮಾಲಿನ್ಹ ಮುಕ್ತಗೊಳಿಸುವ ಗುರಿ ಹೊಂದಿದೆ ವಿದ್ಯುದೀಕರಣ ಪರ್ಯಾಯ ಇಂಧನಗಳು ಸಮೂಹ ಸಾರಿಗೆಯ ಅಭಿವೃದ್ದಿ

ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಸೇರಿದಂತೆ ಚಲನಶೀಲತೆಯ ವಿವಿಧ ವಲಯಗಳಲ್ಲಿ ಜಾಗೃತಿ ಮೂಡಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಯಲಿದೆ ಪ್ರಧಾನಿ ನರೇಂದ್ರಮೋದಿಯವರ ಭಾಷಣ ಸೇರಿದಂತೆ ಜಾಗತಿಕ ಚಲನಶೀಲತಾ ಶೃಂಗಸಭೆಯ ಉದ್ವಾಟನಾ ಕಾರ್ಯಕ್ರಮವನ್ನು ದೆಹಲಿ ಆಕಾಶವಾಣಿ ಕೇಂದ್ರ ನೇರ ಪ್ರಸಾರ ಮಾಡಲಿದ್ದು ರಾಜಧಾನಿ ಹಾಗೂ ಎಫ್ ಎಂ

ಕಳೆದ ರಾತ್ರಿ ಅಲ್ಲಿನ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ರಾಷ್ಟಪತಿ ಈ ಕಾರ್ಯಕ್ರಮಗಳು ತಾಂತ್ರಿಕತೆಯಿಂದ ಕೂಡಿದ ಉದ್ವಾದಕ ಶಕ್ತಿ ಕೇಂದ್ರಗಳಾಗಿದ್ದು ಚೆಕ್ ಗಣರಾಜ್ಯದ ಜನತೆ ಇವುಗಳ ಮುಖ್ಯ ಭಾಗೀದಾರರಾಗ ಬಹುದು ಎಂದರು ಉಭಯ ದೇಶಗಳ ನಡುವೆ ಆರ್ಥಿಕ ವಲಯಕ್ಕೆ ಸಂಬಂಧಿಸಿದ ದ್ವಿಪಕ್ಷೀಯ ಪಾಲುದಾರಿಕೆ ಕುರಿತಂತೆ ಚೆಕ್ ಗಣರಾಜ್ಞದ ಅಧ್ಯಕ್ಷ ಝಮೆನ್ ಅವರೊಂದಿಗೆ ಚರ್ಚೆ ನಡೆಸುವುದಾಗಿ ರಾಷ್ಷಪತಿ ತಿಳಿಸಿದರು ಡ್ವಿಪಕ್ಷೀಯ ಅಭಿವೃದ್ದಿಯ ದೃಷ್ಷಿಯಿಂದ ವ್ಯಾಪಾರ ತಂತ್ರಜ್ಞಾನ ಹಾಗೂ ಹೂಡಿಕೆ ವಲಯಗಳಲ್ಲಿ ಹಲವಾರು ಅವಕಾಶಗಳವೆ ಎಂದು ಅವರು ಹೇಳಿದರು ನವಭಾರತ ಸೃಷ್ಟಿಸುತ್ತಿರುವ ಅವಕಾಶಗಳನ್ನು ಬಳಸಿಕೊಂಡು ಭಾರತದ ಅಭಿವೃದ್ದಿ ಹಾಗೂ ವಿಕಸನಕ್ಕೆ ಕೈಜೊಡಿಸಲು ಅನಿವಾಯಿ ಭಾರತೀಯ ಸಮುದಾಯಕ್ಕೆ ರಾಷ್ಟಪತಿ ಕರೆ ನೀಡಿದರು

ಬರುವ ವರ್ಷ ಜನವರಿಯಲ್ಲಿ ಪ್ರವಾಸಿ ಭಾರತೀಯ ದಿನಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ರಾಷ್ಟಪತಿ ಅನಿವಾಸಿ ಭಾರತೀಯ ಸಮುದಾಯವನ್ನು ಆಹ್ವಾನಿಸಿದರು ಚೆಕ್ ಗಣರಾಜ್ಯದ ಅಧ್ಯಕ್ಷರಾದ ಮಿಲೋಸ್ ಝಮೆನ್ ಅವರನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಭೇಟಿಯಾಗಲಿದ್ದು ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಇದೇ ವೇಳೆ ಹಲವು ಒಪ್ಪಂದ ಹಾಗೂ ಒಡಂಬಡಿಕೆಗಳಗೆ ಸಹಿ ಹಾಕುವ ನಿರೀಕ್ಷೆ ಇದೆ ನಂತರ ಅವರು ಇಂದು ಚೆಕ್ ಗಣರಾಜ್ಯದ ಪ್ರಧಾನಮಂತ್ರಿ ಅಂದ್ರಾಜ್ ಬಾಬಿಸ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ ಕೇಂದ್ರ ಸಚಿವೆ ಸ್ಮತಿ ಇರಾನಿ ಇಂದು ಉತ್ತರ ಪ್ರದೇಶದ ಅಮೇಥಿಯ ರಾಜೀವ್ ಗಾಂಧಿ ಪೆಟ್ರೋಲಿಯಂ ತಂತ್ರಜ್ಞಾನ ಸಂಸೈಯ ಫಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ವಾರ್ತಾ ಅಧಿಕಾರಿ ಶಿವದರ್ಶನ್ ಯಾದವ್ ತಿಳಿಸಿದ್ದಾರೆ ಕಳೆದ ಒಂದು ವಾರದಲ್ಲಿ ಇರಾನಿ ಅವರು ಎರಡನೇ ಬಾರಿ ಅಮೇಥಿಗೆ ಭೇಟಿ ನೀಡುತ್ತಿದ್ದಾರೆ ಸೆಪ್ಟೆಂಬರ್ ಒಂದರಂದು ಅವರು ಅಮೇಥಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಡಿಜಿಟಲ್ ಯೋಜನೆಗೆ ಚಾಲನೆ ನೀಡಿದರು

ಮುಂಬೈನಲ್ಲಿನ ಪಶ್ಚಿಮ ವಿಭಾಗದ ಕರಾವಳಿ ಪಡೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ಅವರಿಗೆ ತೈಲ ಮಾಲಿನ್ಯ ಚಂಡಮಾರುತ ಮತ್ತಿತರ ತುರ್ತು ಸಂದರ್ಭಗಳನ್ನು ಎದುರಿಸಲು ಕರಾವಳಿ ಪಡೆ ಅನುಸರಿಸುತ್ತಿರುವ ಕಾರ್ಯತಂತ್ರಗಳ ಬಗ್ಗೆ ಹಿರಿಯ ಅಧಿಕಾರಿಗಳು ವಿವರಣೆ ನೀಡಿದರು ಅಲ್ಲದೇ ಮೀನುಗಾರಿಕೆ ಸಮುದಾಯದ ಹಿತ ಕಾಯಲು ಕರಾವಳಿ ಪಡೆ ಕೈಗೊಂಡಿರುವ ತ್ರಮಗಳ ಬಗ್ಗೆಯೂ ಅವರಿಗೆ ವಿವರಿಸಲಾಯಿತು ಕರಾವಳಿ ಪಡೆ ಕೈಗೊಂಡಿರುವ ಕಾರ್ಯಗಳ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಬಾಂದ್ರೆ ಪ್ರವಾಹ ಪೀಡಿತ ಕೇರಳದಲ್ಲಿ ಇತ್ತೀಚೆಗೆ ಪರಿಹಾರ ಹಾಗೂ ರಕ್ಷಣಾ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ಕೈಗೊಂಡಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು

ಎಲ್ಲ ಖಾಸಗಿ ವಾಹನಗಳು ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಿಗೆ ಈ ಟೋಲ್ ಶುಲ್ಕ ವಿನಾಯಿತಿ ಅನ್ವಯವಾಗಲಿದೆ

ಅಂತಾರಾಷ್ಟೀಯ ಮಟ್ಟದಲ್ಲಿ ಬಂಧನ ವಾರೆಂಟ್ ಆಗಿ ಪರಿಗಣಿಸಲ್ಪಡುವ ನೋಟಸ್ನಲ್ಲಿ ಹಣ ದುರ್ಬಳಕೆ ಪ್ರಕರಣದಲ್ಲಿ ಭನ್ನಾಲಿ ಬೇಕಾಗಿದ್ದಾರೆ ಎಂದು ಹೇಳಲಾಗಿದೆ ಈ ಪ್ರಕರಣದಲ್ಲಿ ತನಿಬೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯದ ಮನವಿ ಮೇರೆಗೆ ಈ ನೋಟಸ್ ಜಾರಿಗೊಳಿಸಲಾಗಿದೆ ಕೆಲ ದಿನಗಳ ಹಿಂದೆ ಇದೇ ರೀತಿಯ ರೆಡ್ ಕಾರ್ನರ್ ನೋಟಸ್ ಅನ್ನು ಇಂಟರ್ ಪೋಲ್ ನೀರವ್ ಮೋದಿ ವಿರುದ್ದವು ಹೊರಡಿಸಿತ್ತು

ಅಮೆರಿಕದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿ ಅಂತ್ಯಗೊಳ್ಳುತ್ತಿರುವುದನ್ನು ಗಮನಿಸಿ ಈ ಗಡುವು ನೀಡಲಾಗಿದೆ ಎಂದು ಕೊರಿಯಾದ ಅಧಿಕಾರಿಗಳು ನಿನ್ನೆ ತಿಳಿಸಿದ್ದಾರೆ ಕಿಮ್ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರ ರಾಷ್ಷೀಯ ಭದ್ರತಾ ಸಲಹೆಗಾರ ಚುಂಗ್ ಯುಇ ಯಂಗ್ ಅವರು ಕಿಮ್ ಅವರಿಗೆ ಟ್ರಂಪ್ ಅವರ ಮೇಲೆ ಇಟ್ಟದ್ದ ವಿಶ್ವಾಸ ಬದಲಾಗಿಲ್ಲ ಎಂದು ದಕ್ಷಿಣ ಕೊರಿಯಾ ಅಧಿಕಾರಿಗಳಿಗೆ ಅವರು ತಿಳಿಸಿರುವುದಾಗಿ ಹೇಳಿದರು

ಉಪ್ರಹಗಳು ಮತ್ತು ಉಡಾವಣಾ ವಾಹಕಗಳ ತಯಾರಿಕೆಯಲ್ಲಿ ಖಾಸಗಿ ಉದ್ದಿಮೆಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸಬೇಕಿದೆ ಎಂದು ಭಾರತೀಯ ಬಾಹ್ಲಾಕಾಶ ಮತ್ತು ಸಂಶೋಧನಾ ಸಂಸ್ಥೆ ಇಸ್ತೋ ಅಧ್ಯಕ್ಷ ಡಾ

ಶಿವನ್ ಹೇಳಿದ್ದಾರೆ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಫ್ರೆಂಚ್ ಬಾಹ್ಲಾಕಾಶ ಸಂಸ್ಥೆ ಸಿಎನ್ಇಎಸ್ನ ಅಧ್ವಕ್ಷ ಜೀನ್ ಯೂವಿಸ್ ಲೆ ಗಲ್ ಇಸ್ತೋ ಕೈಗೊಳ್ಳಲಿರುವ ಮಾನವಸಹಿತ ಗಗನಯಾನ ಯೋಜನೆಗೆ ಅಗತ್ಯ ತಾಂತ್ರಿಕ ನೆರವು ನೀಡಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳದರು

ಅದರ ಮೂಲಕ ಪರಿಸರ ದತ್ತಾಂತ ಮತ್ತು ವನ್ಲಜೀವಿಗಳನ್ನು ಸಂಚಾರದ ಮೇಲೆ ನಿಗಾವಹಿಸಬಹುದಾಗಿದೆ ಎಂದರು

ನವದೆಹಲಿಯಲ್ಲಿ ಇರಾನ್ನ ರಸ್ತೆ ಮತ್ತು ನಗರಾಭಿವೃದ್ದಿ ಸಚಿವ ಅಬ್ಲಾಸ್ ಅಕೋಂಡಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ ನೀತಿ ಆಯೋಗ ಆಯೋಜಿಸಿರುವ ಸಂಚಾರ ತ್ವಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ರಾಜಧಾನಿಗೆ ಆಗಮಿಸಿದ್ದಾರೆ ಅಲ್ಲದೆ ಭಾರತ ಪರಿಚಯಿಸಿರುವ ಬ್ಲಾಂಕಿಂಗ್ ವಹಿವಾಟು ಮಾರ್ಗಕ್ಕೆ ಇರಾನ್ನ ಕೇಂದ್ರ ಬ್ಲಾಂಕ್ ಅನುಮೋದನೆ ನೀಡಿದೆ ಎಂದರು

ಭಾರತೀಯ ಮೂಲದ ಲೇಬರ್ ಪಾರ್ಟಯ ಹಿರಿಯ ಸಂಸದ ವಿರೇಂದ್ರ ಶರ್ಮ ಅಧ್ಯಕ್ಷತೆಯ ಈ ಸರ್ವಪಕ್ಷಗಳ ಸದಸ್ವರ ಮಂಡಳಿ ಬ್ರಿಟನ್ ಸಂಸತ್ತಿನ ಎರಡೂ ಸದನಗಳ ಸದಸ್ವರಿದ್ದಾರೆ ಭಾರತ ಮತ್ತಯ ಬ್ರಿಟಿಷ್ ಸಂಸದರ ನಡುವೆ ಉತ್ತಮ ಸಹಕಾರ ಸಾಧಿಸುವುದು ಇದರ ಉದ್ದೇಶವಾಗಿದೆ ಸಮಿತಿ ಅಧ್ಯಕ್ಷ ವಿರೇಂದ್ರ ಶರ್ಮ ಎಪಿಪಿ ಜಿ ಲಂಡನ್ ನಗರ ಪಾಲಿಕೆಯೊಂದಿಗೆ ಅತ್ಯಂತ ನಿಕಟವಾಗಿ ಕಾರ್ಲನಿರ್ವಹಿಸಲಿದೆ ಎಂದರು

ಜಮ್ಮ ಕಾಶ್ನೀರ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರನ್ನಾಗಿ ಹಿರಿಯ ಐಪಿಎಸ್ ಅಧಿಕಾರಿ ದಿಲ್ಬಾಗ್ ಒಂಗ್ ಅವರನ್ನು ಅಲ್ಲಿನ ಸರ್ಕಾರ ನೇಮಕ ಮಾಡಿದೆ ಹಾಲಿ ಡಿಜಿಪಿಆಗಿರುವ ಎಸ್ ಪಿ ವೈದ್ ಅವರನ್ನು ಜಮ್ನು ಕಾಶ್ಮೀರದ ಸಾರಿಗೆ ಆಯುಕ್ತರಾಗಿ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಆ ಸ್ಥಾನಕ್ಕೆ ಸಿಂಗ್ ಅವರನ್ನು ನೇಮಿಸಲಾಗಿದೆ

ಈ ಪಂದ್ಯಕ್ಕೆ ಇಂಗ್ಲೆಂಡ್ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ

ಈ ಗೆಲುವಿನಿಂದ ಬಾಂಗ್ಲಾ ದೇಶ ಎರಡು ಪಂದ್ಲಗಳ ನಂತರ ಆರು ಅಂಕಗಳನ್ನು ಸಂಪಾದಿಸಿ ಅಗ್ರಸ್ಥಾನದಲ್ಲಿದೆ